ಗಂಗಾನದಿಗೆ ಸಂಬಂಧಿಸಿದವರನ್ನು ಸಂಪರ್ಕಿಸುವ ಪ್ರಯತ್ನದ ಗಂಗಾ ಆಮಂತ್ರಣ್ಗೆ ಜಲಶಕ್ತಿ ಸಚಿವರಿಂದ

ಇಂದು ವಿಜಯದಶಮಿ ಮತ್ತು ದಸರಾ ಸಂಭ್ರಮ ಜನತೆಗೆ ರಾಷ್ಟಪತಿ ಮತ್ತು ಉಪರಾಷ್ಟಪತಿಗಳ ಶುಭಾಶಯ

ಹೆಡ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ವಾರಿಸ್ನಲ್ಲಿಂದು ಪ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು ಭೇಟಿಯಾಗಲಿದ್ದು

ಅವರು ದಸರಾ ಸಂದರ್ಭವಾಗಿ ಶಸ್ತಾಸ್ತ ಪೂಜೆ ನಡೆಸುವರಲ್ಲದೆ ಜೆಟ್ ಹೋರಾಟ ವಿಮಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ನಿನ್ನೆ ಪ್ಯಾರಿಸ್ಗೆ ಆಗಮಿಸಿದ ನಂತರ ಟ್ವೀಟ್ ಮಾಡಿರುವ ಸಿಂಗ್ ಅವರು ಪ್ರಾನ್ಸ್ ಭಾರತದ ಮಹತ್ವದ ಪಾಲುದಾರ ದೇಶವಾಗಿದ್ದು ಇದು ಸಾಮಾನ್ಯ ಸಂಬಂಧಗಳಗಿಂತ ವೈಶಿಷ್ಟ್ರಪೂರ್ಣವಾದ ಬಾಂಧವ್ಯವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಉಭಯ ದೇಶಗಳ ನಡುವಣ ಮಹತ್ವದ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸುವುದು ಅವರ ಪ್ರಾನ್ಸ್ ಭೇಟ ಉದ್ದೇಶವಾಗಿದೆ ಫ್ರಾನ್ಸ್ ರಾಜಧಾನಿಯ ಎಲಿಸಿ ಅರಮನೆಯಲ್ಲಿ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಸಿಂಗ್ ಅವರು ವಾಯವ್ದ ಭಾಗದ ಬಾರ್ಡಿಯೂಕ್ಸ್ನ ಉಪನಗರ ಮೆರಿಗ್ನಾಕ್ಗೆ ಪ್ರಯಾಣಿಸುವರು ಅಲ್ಲಿ ಅವರು ಭಾರತೀಯ ವಾಯುಪಡೆಗೆ ಮೊದಲ ರಫೇಲ್ ಯುದ್ದ ವಿಮಾನವನ್ನು ಸೇರಿಸುವ ಅಧಿಕೃತ ಹಸ್ತಾಂತರ ಸಮಾರಂಭದಲ್ಲಿ ಪಾರ್ಗೊಳ್ಳುವರು ಭಾರತೀಯ ವಾಯುಪಡೆಯ ಸಂಸ್ವಾಪನಾ ದಿನ ಹಾಗೂ ವಿಜಯದಶಮಿಯ ಸಂದರ್ಭದಲ್ಲಿ ಈ ಸಮಾರಂಭ ಏರ್ಪಾಡಾಗಿದೆ

ಅದೇ ದಿನ ವಿದರ್ಭ ಭಾಗದಲ್ಲಿ ಭಂಡಾರ ಜಿಲ್ಲೆಯ ಸಕೋಲಿಯಲ್ಲಿ ಅವರು ಎರಡನೇ ಸಾರ್ವಜನಿಕ ಸಭೆಯಲಲಿ ಮಾತನಾಡುವರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಮುಂಬೈನಲ್ಲಿ ನಿನ್ನೆ ತಿಳಿಸಿದ್ದಾರೆ

ಜಂಟಿ ಮುಖ್ಯ ಚುನಾವಣಾಧಿಕಾರಿ ಡಾ ಇಂದರ್ಜಿತ್ ಚಂಡೀಗಢ್ನಲ್ಲಿ ನಿನ್ನೆ ಮಾತನಾಡಿ ರಾಜ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ವಿವಿಧ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಗಳನ್ನು ಗೊತ್ತುಪಡಿಸಲಾಗಿದೆ ಎಂದು ತಿಳಿಸಿದರು

ಹೆಡ್ ಗಂಗಾ ನದಿಗೆ ಸಂಬಂಧಿಸಿದವರನ್ನು ಪರಸ್ಪರ ಸಂಪರ್ಕಿಸುವಂತೆ ಮಾಡುವ ಪ್ರಯತ್ನವಾಗಿ ಗಂಗಾ ಆಮಂತ್ರಣ್ ಅನ್ನು ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಆರಂಭಿಸಿದ್ದಾರೆ

ನಮಾಮಿ ಗಂಗೆ ಆಯೋಜಿಸಿರುವ ರ್ಕಾಪ್ಟಿಂಗ್ ಯಾತ್ರೆ ದೇವಪ್ರಯಾಗ್ನಲ್ಲಿ ಆರಂಭವಾಗಿ ಗಂಗಾ ಸಾಗರ್ನಲ್ಲಿ ಸಮಾಪ್ತಿಯಾಗುವುದು

ಜಮ್ಮ ಕಾಶ್ನೀರ ಖಾಯಂ ಕೇಂದ್ರಾಡಳತ ಪ್ರದೇಶವಾಗಿ ಉಳಿಯುವುದಿಲ್ಲ ಅಲ್ಲಿ ರಕ್ಷಣಾ ಸ್ಥಿತಿ ಸುಧಾರಿಸಿದ ನಂತರ ರಾಜ್ಯ ಸ್ಥಾನಮಾನ ಮತ್ತೆ ಪಡೆಯುವುದು ಎಂದು ಗ್ಚಹ ಸಚಿವ ಅಮಿತ್ ತಾ ಪುನರುಚ್ಲರಿಸಿದ್ದಾರೆ

ಅಸ್ಲಾಂನಲ್ಲಿ ನವೀಕರಣಗೊಳ್ಳುತ್ತಿರುವ ರಾಷ್ಟೀಯ ನಾಗರಿಕ ನೊಂದಣೆ ಎನ್ಆರ್ಸಿ ಬಗ್ಗೆ ಪ್ರಸ್ತಾಪಿಸಿದ ಸಚಿವರು ಎನ್ಆರ್ಸಿ ರಾಷ್ಷೀಯ ಭದ್ರತೆಗೆ ಮಾತ್ರವಲ್ಲದೆ ಉತ್ತಮ ಆಡಳಿತಕ್ಕೂ ಅವಶ್ವಕವಾಗಿದೆ ಎಂದರು

ರಾಜ್ಙಪಾಲ ಸತ್ಯಪಾಲ್ ಮಲಿಕ್ ಅಧ್ಯಕ್ಷತೆಯಲ್ಲಿ ಶ್ರೀನಗರದಲ್ಲಿ ನಿನ್ನೆ ನಡೆದ ಭದ್ರತಾ ಪರಾಮರ್ತೆ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಭಾರತದ ಪರವಾಗಿ ಕಾರ್ಯದರ್ಶಿ ವಿಜಯ್ ಕಾಕೂರ್ ಸಿಂಗ್ ಮತ್ತು ಮೆಕ್ಸಿಕೊ ಪರವಾಗಿ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ಉಪ ಸಚಿವ ಜುಲಿಯನ್ ವೆಂಚುರಾ ವೆಲರೊ ಭಾಗವಹಿಸಿದ್ದರು ಈ ಸಮಾಲೋಚನೆ ಸಂದರ್ಭದಲ್ಲಿ ಉಭಯ ದೇಶಗಳ ರಾಜಕೀಯ ವ್ಯಾಪಾರ ವಲಯದ ಮತ್ತು ಆರ್ಥಿಕ ಹೀಗೆ ಒಟ್ನಾರೆ ಸಹಕಾರದ ಕುರಿತು ಅವಲೋಕನಗ್ಸೆಯ್ಲಲಾಯಿತು ಎಂದು ಕಛೇರಿ ಮೂಲಗಳಿಂದ ತಿಳಿದುಬಂದಿದೆ ದ್ವಿಪಕ್ಷೀಯ ಕಾರ್ಯವಿಧಾನಗಳ ಮೂಲಕ ಈ ಕ್ಷೇತ್ರಗಳಲ್ಲಿ ನಿಯಮಿತ ಸಂವಾದದ ಅಗತ್ತವಿದೆ ಎಂದು ಉಭಯ ದೇಶಗಳ ಪ್ರತಿನಿಧಿಗಳು ಅಭಿಪ್ರಾಯಪಟ್ಟರು ಅಮ್ಬತ್ಸರದ ಮನವಾಲಾದಲ್ಲಿ ನಿನ್ನೆ ನಡೆದ ಇಂಡಿಯನ್ ಇನಸ್ಸಿಟ್ಲೂಟ್ ಆಫ್ ಮ್ಲಾನೇಜ್ಮೆಂಟ್ ಐಐಎಂ ಆವರಣ ಅಡಿಗಲ್ಲು ಸಮಾರಂಭದಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಪಾಲ್ಗೊಂಡಿದ್ದರು

ಅರುಣಾಚಲ ಪ್ರದೇಶದ ಶಾಸಕ ತಿರಾಂಗ್ ಅಬೊ ಅವರ ಹತ್ನೆಗೆ ಸಂಬಂಧಿಸಿದಂತೆ ಎನ್ಎಸ್ಸಿಎನ್ ಐಎಂ ಗುಂಪಿನ ಉಗ್ರನೊಬ್ಬನನ್ನು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಬಂಧಿಸಿದೆ

ದುಷ್ಷಶಕ್ತಿಯ ವಿರುದ್ದ ಶಿಷ್ಷ ಶಕ್ತಿ ಅಸತ್ಲದ ವಿರುದ್ದ ಸತ್ಯ ಹಾಗೂ ಅನ್ಲಾಯದ ವಿರುದ್ದ ನ್ಲಾಯದ ಗೆಲುವನ್ನು ಈ ಹಬ್ಲ ಸಂಕೇತಿಸುವುದು

ಇದರ ಅಂಗವಾಗಿ ದೇಶದ ಹಲವೆಡೆ ಇಂದು ಸಂಜೆ ಸಾಂಕೇತಿಕವಾಗಿ ರಾವಣ ದಹನ ಕಾರ್ಯಕ್ರಮಗಳು ನಡೆಯಲಿವೆ

ನಾಡಹಬ್ಲ ದಸರೆಯ ಕೊನೆಯ ದಿನವಾದ ಇಂದು ಮ್ಯೆಸೂರಿನಲ್ಲಿ ಆಕರ್ಷಕ ಜಂಬೂಸವಾರಿ ನಡೆಯಲಿದೆ

ಎಸ್

ವೆಂಕಯ್ಯನಾಯ್ಡ ಜನತೆಗೆ ಶುಭಾಶಯ ಕೋರಿದ್ದಾರೆ ರಾಷ್ಟಪತಿ ಅವರು ತಮ್ಮ ಸಂದೇಶದಲ್ಲಿ ಜನತೆಗೆ ಯಶಸ್ಸು ಸಮೃದ್ದಿ ಮತ್ತು ಸಂತೋಷವನ್ನು ಹಾರೈಸಿದ್ದಾರೆ ಈ ಹಬ್ಬ ಅಸತ್ತದ ಮೇಲೆ ಸತ್ತದ ಗೆಲುವಿನ ಸಂಭ್ರಮವಾಗಿದ್ದು ಜನರು ಪ್ರಾಮಾಣಿಕತೆ ಮತ್ತು ಸತ್ತವಂತರಾಗಿ ಬದುಕಲು ಸ್ವೂರ್ತಿ ನೀಡುವುದೆಂದು ಅವರು ಹೇಳಿದ್ದಾರೆ

ವೆಂಕಯ್ಥನಾಯ್ದು ತಮ್ಮ ಸಂದೇಶದಲ್ಲಿ ದುಷ್ಷ ಶಿಕ್ಷಣ ಶಿಷ್ಟ ರಕ್ಷಣದ ಸಂಕೇತವಾದ ದಸರಾ ಅಸುರ ಶಕ್ತಿಗಳನ್ನು ನಾಶಪಡಿಸಿ ಒಳ್ಳೆಯತನ ಮತ್ತು ಸೌಹಾರ್ದತೆಯ ಜೀವನ ಸಾಗಿಸಲು ಪ್ರೇರೇಪಣೆ ನೀಡುವುದು ಎಂದಿದ್ದಾರೆ